ಎಸ್ ಯಡಿಯೂರಪ್ಪ ದೆಹಲಿಗೆ ತೆರಳಿದ್ದು ಇಂದು ಅಥವಾ ನಾಳೆ ಖಾತೆ ಪಂಚಿಕೆ ಅಂತಿಮಗೊಳ್ಳಲಿದೆ ಎಂದು ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ ಅವರು ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರಮುಖ ಖಾತೆಗಳಿಗೆ ಕೆಲವು ಪಟ್ಟು ಓಡಿದಿರುವುದರಿಂದ ಖಾತೆ ಪಂಚಿಕೆ ವಿಳಂಬವಾಗಿದೆ ಎಂಬುದರಲ್ಲಿ ಹುರುಳಿಲ್ಲ ಎಂದು ಪೇಳಿದರು ರಾಜ್ಯದಲ್ಲಿ ಓಂದಿನ ಮೈತ್ರಿ ಸರ್ಕಾರದ ಬಗ್ಗೆ ಮೊದಲಿನಿಂದಲೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಸಮಾದಾನವಿತ್ತು ಮೈತ್ರಿ ಪಕ್ಷಗಳ ನಡುವಿನ ವೈಮನಸ್ಥವೇ ಬಿಜೆಪಿ ಸರ್ಕಾರದ ರಚನೆಗೆ ಕಾರಣವಾಯಿತು ಎನ್ನಬಹುದು ಎಂದು ಶ್ರೀರಾಮುಲು ಅಭಿಪ್ರಾಯಪಟ್ಟರು ಮುಖ್ಯಮಂತ್ರಿಗಳ ಸೂಚನೆಯಂತೆ ತಾವು ಮತ್ತು ಸಚಿವ ಪ್ರಭು ಚವ್ಹಾಣ್ ರಾಯಚೂರು ಯಾದಗಿರಿ ಜಿಲ್ಲೆಗಳಲ್ಲಿ ಪರಿಸ್ತಿತಿ ಅವಲೋಕಿಸಿ ಇಂದು ಬಳ್ಳಾರಿ ಜಿಲ್ಲೆಯ ಬರ ಮತ್ತು ನೆರೆ ಸಂಕಷ್ಟದ ಬಗ್ಗೆ ಅಧಿಕಾರಿಗಳ ಜೊತೆ ಪರಿಶೀಲನಾ ಸಭೆ ನಡೆಸಿರುವುದಾಗಿ ಅವರು ಹೇಳಿದರು

ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಸಮನ್ವಯ ಸಮಿತಿ ಸಭೆಯಲ್ಲಿ ಕೈಗೊಂಡ ಯಾವ ತೀರ್ಮಾನವನ್ನೂ ಆಗಿನ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಜಾರಿ ಮಾಡಲಿಲ್ಲ ಎಂದು ಸಹ ದೂರಿದರು ಎಲ್ಲ ತಾಸಕರು ಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ಷೇತ್ರಕ್ಕೆ ಅಗತ್ಯ ಅನುದಾನ ಕೊಟ್ಟಿದ್ದರೆ ಸಮಿಶ್ರ ಸರ್ಕಾರ ಪತನವಾಗುತ್ತಿರಲಿಲ್ಲ ಎಂದರು ಮುಖ್ಯಮಂತ್ರಿ ಸ್ವಾನಕ್ಕೆ ಕುಮಾರಸ್ವಾಮಿ ರಾಜೀನಾಮಿ ನೀಡಲು ಕಾಂಗ್ರೆಸ್ ನಾಯಕರೇ ಕಾರಣ ಎಂದು ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ನಿನ್ನೆ ಆರೋಪಿಸಿದ್ದರು

ಈ ನಿಮಿತ್ತ ಬೆಂಗಳೂರಿನ ಇಸ್ಥಾನ್ ಗೋಪಾಲ ಕೃಷ್ಣ ವೇಣುಗೋಪಾಲ ದೇವಸ್ಥಾನ ಸೇರಿದಂತೆ ನಾಡಿನ ಎಲ್ಲ ಕೃಷ್ಣ ಮಂದಿರಗಳಲ್ಲಿ ವಿಶೇಷ ಪೂಜೆ ಮನಸ್ಥಾರ ಗಾಯನ ನೃತ್ತ ಪಾರಾಯಣ ಭಜನಾ ಕಾರ್ಯಕ್ರಮಗಳು ನಡೆದಿವೆ ಮೊಸರು ಕುಡಿಕೆ ಒಡೆಯುವ ಸ್ಪರ್ಧೆ ಮಕ್ಕಳಿಗೆ ಕೃಷ್ಣ ವೇಷ ಸ್ಪರ್ಧೆಗಳು ಏರ್ಪಾಡಾಗಿವೆ ಇದಲ್ಲದೆ ಮಟ್ಟ ಮಕ್ಕಳಿಗೆ ಕೃಷ್ಣನ ವೇಷ ತೊಡಿಸಿ ಬಾಯಿಗೆ ಬೆಣ್ಣ ಮೆತ್ತಿ ಕೈಯಲ್ಲಿ ಕೊಳಲು ಒಡಿಸಿ ಛಾಯಾಚಿತ್ರಗಳನ್ನು ತೆಗೆಯುವ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರನ ಪ್ರಸಿದ್ಧ ಇಸ್ಥಾನ್ ಮಂದಿರ ವೈವಿದ್ಯಮಯ ಕಾರ್ಯಕ್ರಮಗಳನ್ನು ಪಮ್ಮಿಕೊಂಡಿದ್ದು ಪೂ ಮತ್ತು ವಿದ್ಯುತ್ ದೀಪಗಳ ಅಲಂಕಾರದಿಂದ ದೇವಾಲಯ ಕಂಗೊಳಿಸುತ್ತಿದೆ ಭಕ್ತರಿಗೆ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಇದ್ದು ಇಂದು ಮತ್ತು ನಾಳೆ ಮಧ್ಯ ರಾತ್ರಿವರೆಗೆ ಸಾರ್ವಜನಿಕರ ಭೇಟಿಗೆ ಮಂದಿರ ಮುಕ್ತವಾಗಿರುತ್ತದೆ ನಾಡಿನ ವಿವಿಧ ಕೃಷ್ಣ ಮಂದಿರಗಳಲ್ಲೂ ವಿಶೇಷ ಕಾರ್ಕ್ರಮಗಳು ನಡೆದಿರುವ ಬಗ್ಗೆ ವರದಿಗಳು ಬಂದಿವೆ

ಚಂದ್ರನ ಕಕ್ಷೆ ಸೇರಿದ ನಂತರ ನೌಕೆ ಕಳುಹಿಸಿರುವ ಮೊದಲ ಚಿತ್ರ ಇದಾಗಿದೆ

ಇದಕ್ಕೂ ಮುನ್ನ ನೌಕೆ ಭೂಮಿಯ ಸುತ್ತ ಸುತ್ತುತ್ತಿದ್ದಾಗ ಅಲ್ಲಿನ ಚಿತ್ರಗಳನ್ನು ರವಾನಿಸಿತ್ತು

ಈ ಸಂದರ್ಭದಲ್ಲಿ ಮಾತನಾಡಿದ ಜೆಗಜೇಣಿ ವಿಜಯಮರ ಜಿಲ್ಲೆಯಲ್ಲಿ ಕಚ್ಛಾವಸ್ತುಗಳ ಕೊರತೆಯಿಂದಾಗಿ ಬೃಪತ್ ಪ್ರಮಾಣದ ಕೈಗಾರಿಕೆ ಸ್ಥಾಪನೆ ಸಾಧ್ಯವಾಗಿಲ್ಲ ಎಂದು ಹೇಳಿದರು ಮುಂಬರುವ ದಿನಗಳಲ್ಲಿ ವಿಜಯಮರ ವಿಮಾನ ನಿಲ್ದಾಣವನ್ನು ಸ್ಥಾಪಿಸುವ ಪ್ರಯತ್ನ ನಡೆಸಲಾಗುವುದು ಎಂದು ಜಿಗಜಿಣಗಿ ತಿಳಿಸಿದರು

ಈ ವರ್ಷ ಮೊದಲ ಬಾರಿಗೆ ಜಲಾಶಯ ಭರ್ತಿಯಾಗಿದೆ